ಸ್ವಳೀಯ ಉತ್ಪನ್ನಗಳ ಮೂಲಕ ದೀಪಾವಳಿ ಎಂಬ ಫೋಷವಾಕ್ಲದಡಿ ಜನತೆ ಸ್ಥಳೀಯ ಉತ್ಪನ್ನಗಳನ್ನು ಬಳಸಿ ಹಬ್ಲ ಆಚರಿಸಬೇಕೆಂದು ಹೇಳಿದ್ದಾರೆ

ದೇಶದ ಆರೋಗ್ಯ ಕ್ಷೇತ್ರದಲ್ಲಿ ಗಮನಾರ್ಹ ಸಾಧನೆಯಾಗಿದ್ದು ಅದರಲ್ಲೂ ಪ್ರಮುಖವಾಗಿ ವಾರಾಣಸಿ ಆರೋಗ್ಯ ಸೌಲಭ್ಯಗಳ ಕೇಂದ್ರವಾಗಿ ಹೊರಹೊಮ್ನಿದೆ ಕೇವಲ ಪೂರ್ವಾಂಚಲ ಭಾಗವಷ್ಷೇ ಅಲ್ಲದೆ ಇಡೀ ದೇಶಕ್ಕೆ ವಾರಾಣಸಿ ಆರೋಗ್ಲ ಕ್ಷೇತ್ರದಲ್ಲಿ ಮಹತ್ವದ ಸಾಧನೆ ಮಾಡಿದ ನಗರವಾಗಿದೆ ಎಂದು ಹೇಳಿದರು

ಅಂಥ ಪ್ರದೇಶ ಅಸ್ಸಾಂ ಪಶ್ಲಿಮ ಬಂಗಾಳ ರಾಜಸ್ನಾನ್ ಹಿಮಾಚಲ ಪ್ರದೇಶ ತೆಲಂಗಾಣ ಪಂಜಾಬ್ ಹರಿಯಾಣ ಮತ್ತು ಕೇರಳ ರಾಜ್ಯಗಳ ಜೊತೆ ಸಚಿವರು ಸಮಾಲೋಚಿಸಿದರು ಬಳಿಕ ಮಾತನಾಡಿದ ಡಾ ಹರ್ಷವರ್ಧನ್ ಹಬ್ಬದ ಸಂದರ್ಭದಲ್ಲಿ ಶ್ರತಿಯೊಬ್ಬರೂ ಎಚ್ವರಿಕೆಯಿಂದ ಇರಬೇಕು ಚಳಿಗಾಲದಲ್ಲಿ ಶ್ವಾಸಕೋಶಕ್ಕೆ ಸಂಬಂಧಿಸಿದ ವೈರಾಣು ತ್ವರಿತವಾಗಿ ಹರಡಲಿದೆ ಎಂದರು ದೇತದಲ್ಲಿ ಸೋಂಕು ಪತ್ತೆ ಪ್ರಯೋಗಾಲಯಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದೆ ಜನವರಿಯಲ್ಲಿ ಪುಣೆಯಲ್ಲಿ ಏಕ್ಕೆಕ ಪ್ರಯೋಗಾಲಯವಿತ್ತು

ಆಮ್ಲಜನಕ ಪೂರ್ನೆಕೆ ಐಸಿಯು ಬೆಡ್ಗಳ ಏರಿಕೆ ಕೋವಿಡ್ ಕೇರ್ ಸೆಂಟರ್ಗಳ ಸಂಖ್ಲೆಯೂ ಸಹ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಳಗೊಂಡಿದೆ ಎಂದು ಅವರು ಹೇಳದರು ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಜೇತರಿಕೆ ಪ್ರಮಾಣ ಅತಿ ಕಡಿಮೆ ಮರಣ ಪ್ರಮಾಣವನ್ನು ದೇತ ಹೊಂದಿದ್ದು ಸೋಂಕು ನಿಯಂತ್ರಣ ಕ್ರಮಗಳು ಇದೀಗ ಜನಾಂದೋಲನ ಸ್ವರೂಪ ಪಡೆದುಕೊಂಡಿವೆ ಅರಿವು ಮೂಡಿಸಲು ವಿಶೇಷ ಒತ್ತು ನೀಡಲಾಗುತ್ತಿದೆ ಎಂದರು

ಆಯೋಗದ ಅಧ್ಯಕ್ಷ ಎನ್

ಸಿಂಗ್ ರಾಷ್ಪಪತಿಯವರನ್ನು ಭೇಟ ಮಾಡಿ ವರದಿ ಸಲ್ಲಿಸಿದರು ವಿವಿಧ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳು ಹಿಂದಿನ ಹಣಕಾಸು ಆಯೋಗದ ಅಧ್ಯಕ್ಷರು ಸದಸ್ಯರು ಸಲಹಾ ಮಂಡಳ ಮತ್ತಿತರ ತಜ್ಞರ ಜತೆ ಚರ್ಚಿಸಿ ವರದಿ ಸಿದ್ಧಪಡಿಸಲಾಗಿದೆ ಇದೇ ಸಂದರ್ಭದಲ್ಲಿ ಹಣಕಾಸು ಆಯೋಗದ ವರದಿಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೂ ಸಲ್ಲಿಸಲಾಗಿದೆ ಈ ವರದಿಯನ್ನು ಕೇಂದ್ರ ಹಣಕಾಸು ಸಚಿವರು ಸಂಸತ್ತಿನಲ್ಲಿ ಮಂಡಿಸಲಿದ್ದಾರೆ ರಾಷ್ಲಪತಿಯವರು ನೇಮಿಸಿದ ಎನ್

ಸಿಂಗ್ ನೇತೃತ್ವದ ಸಮಿತಿಯಲ್ಲಿ ಅಜೇಯ್ ನಾರಾಯಣ್ ಝಾ ಪ್ರೊ ಅನೂಪ್ ಸಿಂಗ್ ಡಾ ಅಶೋಕ್ ಲಹಿರಿ ಹಾಗೂ ಡಾ ರಮೇಶ್ ಚಂದ್ ಸದಸ್ಟರಾಗಿದ್ದಾರೆ

ಬಿಹಾರದ ವಾಲ್ಷೀಕಿ ನಗರ್ ಲೋಕಸಭಾಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆಗೂ ವ್ಯವಸ್ಥೆ ಮಾಡಲಾಗಿದೆ

ಕೋವಿಡ್ ಹಿನ್ನೆಲೆಯಲ್ಲಿ ಎಲ್ಲಾ ಅಗತ್ತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಸುಗಮ ಮತ ಎಣಿಕೆಗಾಗಿ ಪ್ರತಿ ಮತ ಎಣಿಕಾ ಕೇಂದ್ರದಲ್ಲಿ ಕೇಂದ್ರದ ಅರೆ ಮಿಲಿಟರಿ ಪಡೆಗಳ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಮಧ್ಯಪ್ರದೇಶ ಗುಜರಾತ್ ಉತ್ತರಪ್ರದೇಶ ಜಾರ್ಖಂಡ್ ಕರ್ನಾಟಕ ಒಡಿಶಾ ಪರಿಯಾಣ ಛತ್ತೀಸ್ಗಢ ತೆಲಂಗಾಣ ಹಾಗೂ ನಾಗಾಲ್ಚಾಂಡ್ ರಾಜ್ಜ ಗಳಲ್ಲಿ ಉಪಚುನಾವಣೆ ನಡೆದಿತ್ತು

ಮೊದಲ ಹಂತದಲ್ಲಿ ನಡೆದ ವಾಣಿಜ್ಞ ಉದ್ದೇಶದ ಕಲ್ಲಿದ್ದಲು ಹರಾಜು ಪ್ರಕ್ರಿಯೆಗೆ ಉತ್ತಮ ಬೆಂಬಲ ವ್ಯಕ್ತವಾಗಿದ್ದು ಐತಿಹಾಸಿಕ ಸಾಧನೆಯಾಗಿದೆ ಎಂದು ಕೇಂದ್ರ ಕಲ್ಲಿದ್ದಲು ಸಚಿವ ಪ್ರಹ್ಲಾದ್ ಜೋಷಿ ಹೇಳಿದ್ದಾರೆ

ಮಧ್ಯಪ್ರದೇಶ ಮಹಾರಾಷ್ಟ ಜಾರ್ಖಂಡ್ ಒಡಿತಾ ಛತ್ತೀಸ್ಗಢ ರಾಜ್ಯಗಳಲ್ಲಿ ಈ ಗಣಿ ಪ್ರದೇಶಗಳವೆ

ರಿಪಬ್ಲಿಕ್ ಟಿವಿಯ ಮುಖ್ಯ ಸಂಪಾದಕ ಹಾಗೂ ಪತ್ರಕರ್ತ ಅರ್ನಬ್ ಗೋಸ್ವಾಮಿ ಅವರಿಗೆ ಮಧ್ಯಂತರ ಜಾಮೀನು ಮಂಜೂರು ಮಾಡಲು ಬಾಂಬೆ ಹೈಕೋರ್ಟ್ ನಿರಾಕರಿಸಿದೆ

ಎಸ್ ಕಾರ್ನಿಕ್ ನೇತೃತ್ವದ ವಿಭಾಗೀಯ ಪೀಠ ಸೂಚಿಸಿದೆ

ಈ ಪ್ರಕರಣದಲ್ಲಿ ತಮಗೆ ಜಾಮೀನು ನೀಡಬೇಕು ಎಂದು ಅವರು ಮನವಿ ಮಾಡಿದ್ದರು ಆದರೆ ಬಾಂಬೆ ಹೈಕೋರ್ಟ್ ಮೊದಲು ಕೆಳಹಂತದ ನ್ಯಾಯಾಲಯದಲ್ಲಿ ಜಾಮೀನು ಮನವಿ ಸಲ್ಲಿಸುವಂತೆ ಅರ್ಜಿದಾರರಿಗೆ ಸೂಚಿಸಿದೆ

ಅವರ ನಿಧನಕ್ಕೆ ಸಂತಾಪ ವ್ಯಕ್ತಪಡಿಸಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗುಜರಾತಿ ಭಾಷೆಗೆ ಅದರಲ್ಲೂ ಪ್ರಮುಖವಾಗಿ ಗಣಿತದ ವೈವಿಧ್ವತೆಗೆ ಗೋಂಜಾಲೆಸ್ ವಲ್ಲೇಸ್ ಮಹತ್ವದ ಕೊಡುಗೆ ನೀಡಿದ್ದಾರೆ ಅವರು ಸಮಾಜ ಸೇವೆಯಲ್ಲೂ ಸಹ ತೊಡಗಿಕೊಂಡಿದ್ದರು ಎಂದು ಟ್ವೀಟ್ ಮಾಡಿದ್ದಾರೆ

ಈ ಸಂದರ್ಭದಲ್ಲಿ ಹಲವು ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಲಾಗುತ್ತಿದೆ ಈ ಸಂದರ್ಭದಲ್ಲಿ ಧ್ವಜ ದಿನದ ಮಹತ್ವಕ್ಕೆ ಸಂಬಂಧಿಸಿದಂತೆ ದೂರದರ್ಶನ ಮತ್ತು ಆಕಾಶವಾಣಿಯಿಂದ ಸುದ್ದಿ ಹಾಗೂ ಪ್ರಚಲಿತ ವಿದ್ಯಮಾನಗಳ ಪ್ರಸಾರಕ್ಕೆ ಸೂಕ್ತ ವ್ಯವಸ್ಥೆ ಮಾಡಲಾಗಿದೆ